ಕೂಡಲೇ ವಿಶ್ವಾಸಮತ ಯಾಚನೆ ಪ್ರಕ್ರಿಯೆ ಕೈಗೆತ್ತಿಕೊಳ್ಳುವಂತೆ ಆದೇಶ ನೀಡಬೇಕೆಂಬ ಇಬ್ಬರು ಪಕ್ಷೇತರ ಶಾಸಕರ ಅರ್ಜಿ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ನಾಳೆಗೆ ಮುಂದೂದಿದೆ ಮುಖ್ಯನಾಯಮೂರ್ತಿ ರಂಜನ್ ಗೊಗೊಯ್ ನೇತೃತ್ವದ ಮೂವರು ನ್ಯಾಯಮೂರ್ತಿಗಳನ್ನು ಒಳಗೊಂಡ ನ್ಯಾಯಪೀಠ ಇಂದು ಈ ಸೂಚನೆ ಹೊರಡಿಸಿದೆ

ಕಳೆದ ನಾಲ್ಕು ದಿನಗಳಿಂದ ವಿಶ್ವಾಸಮತ ಯಾಚನೆ ಮೇಲೆ ಸ್ಪಷ್ಟ ನಿರ್ಧಾರ ಕೈಗೊಳ್ಳದೆ ಸ್ಪೀಕರ್ ವಿಳಂಬ ಮಾಡುತ್ತಿದ್ದಾರೆ ಎಂದು ರೋಹಣಗಿ ನ್ಯಾಯಪೀಠದ ಗಮನಕ್ಕೆ ತಂದರು ಮುಖ್ಯಮಂತ್ರಿ ಪರ ವಕೀಲ ರಾಜೀವ್ ಧವನ್ ವಾದ ಮಂಡಿಸಿ ಇಂದು ಅಥವಾ ನಾಳಿ ವೇಳೆಗೆ ವಿಶ್ವಾಸಮತ ಯಾಚನೆ ಪೂರ್ಣಗೊಳ್ಳಲಿದೆ ಎಂದು ಹೇಳಿದರು ಇದಕ್ಕೆ ಸ್ಪೀಕರ್ ಪರ ವಕೀಲ ಅಭಿಷೇಕ್ ಮನು ಸಿಂಫ್ಸಿ ವಾದ ಮಂಡಿಸಿ

ವಿಧಾನಸಭಾಧ್ಯಕ್ಷರು ವಿಶ್ವಾಸಮತ ಯಾಚನೆ ಪ್ರಕ್ರಿಯೆಯನ್ನು ಇಂದು ಪೂರ್ಣಗೊಳಿಸುವರೆಂಬ ಆಶಾಭಾವನೆ ನಮಗೂ ಇದೆ ಎಂದು ಹೇಳಿದ ನ್ಯಾಯಪೀಠ ವಿಚಾರಣೆಯನ್ನು ನಾಳೆಗೆ ಮುಂದೂಡಿತು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಕುಲ್ ರೋಹಟಗಿ ವಿಧಾನಸಭೆಯ ಇಂದಿನ ಕಲಾಪವನ್ನು ನೋಡಿಕೊಂಡು ನಾಳೆ ವಿಚಾರಣೆ ನಡೆಯಲಿದೆ ಎಂದು ತಿಳಿಸಿದರು

ಇಬ್ಬರು ಪಕ್ಷೇತರ ಶಾಸಕರು ಸುಪ್ರೀಂ ಕೋರ್ಟ್ ಮುಂದೆ ಸಲ್ಲಿಸಿದ್ದ ಅರ್ಜಿ ವಿಚಾರಣೆಗೆ ಬರಲಿದ್ದ ಹಿನ್ನೆಲೆಯಲ್ಲಿ ಸರ್ವೋಚ್ದ ನ್ಯಾಯಾಲಯದ ಆದೇಶದ ನಿರೀಕ್ಷೆಯಲ್ಲಿ ವಿಧಾನಸಭೆಯ ಕಲಾಪ ಇಂದು ಸ್ವಲ್ಪ ತಡವಾಗಿ ಅರಂಭವಾಯಿತು ಸದನದಲ್ಲಿ ಚರ್ಚೆ ಮೇಲೆ ಮಾತನಾದಿದ ಸಚಿವ ದಿ

ಶಿವಕುಮಾರ್ ಮಹಾಭಾರತ ಪ್ರಸಂಗಗಳು ಮಹಾನ್ ಕವಿ ಮತ್ತು ವಿಚಾರವಾದಿಗಳ ಚಿಂತನೆಗಳನ್ನು ಉಲ್ಲೇಖಿಸುತ್ತಾ ಪಕ್ಷಾಂತರ ಪಿಡುಗಿಗೆ ಸ್ಪಷ್ಟ ಪರಿಹಾರ ಕಂಡುಕೊಳ್ಳಬೇಕಿದೆ ವಿರೋಧ ಪಕ್ಷದ ನಾಯಕ ಬಿ ಎಸ್ ಯಡಿಯೂರಪ್ಪ ಇದಕ್ಕೆ ಮುನ್ನುದಿ ಬರೆಯಲಿ ಎಂದು ಮನವಿ ಮಾಡಿದರು ಸುದ್ದಿ ಮಾಧ್ಯಮಗಳಲ್ಲಿ ರಾಜಕಾರಣಿಗಳನ್ನು ದುಷ್ವ ವ್ಯಕ್ತಿಗಳಂತೆ ಬಿಂಬಿಸಲಾಗುತ್ತಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆ ತೀರಾ ಅಪಾಯದಲ್ಲಿದೆ ಇಂದಿನ ಪಿಡುಗಿಗೆ ಒಂದು ನಿರ್ದಿಷ್ವ ಪರಿಹಾರ ಕಂದುಕೊಳ್ಳದೆ ಬೇರೆ ಮಾರ್ಗವಿಲ್ಲ ಸದನದ ಹಿರಿಯ ಸದಸ್ಯರಲ್ಲಿ ಒಬ್ಬರಾಗಿದ್ದ ಎಚ್ ವಿಶ್ವನಾಥ್ ಸಹಾ ವ್ಯವಸ್ದೆಯ ವಿರುದ್ದ ಹೋಗಿರುವುದು ಬೇಸರ ತಂದಿದೆ ಎಂದು ಅವರು ಹೇಳಿದರು

ಅತೃಪ್ತ ಶಾಸಕರ ದಿಕ್ಕು ತಪ್ಪಿಸುವ ಕೆಲಸವನ್ನು ಶಿವಕುಮಾರ್ ಈಗ ಮಾಡುತ್ತಿದ್ದಾರೆ ಎಂದು ಟೀಕಿಸಿದರು ಮಧ್ಯೆ ಪ್ರವೇಶಿಸಿ ಮಾತನಾದಿದ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ರಾಜೀನಾಮೆ ನೀಡಿರುವ ಶಾಸಕರ ಬಗ್ಗೆ ತೀರ್ಪು ಕೈಗೊಳ್ಳುವ ವಿಧಾನಸಭಾಧ್ಯಕ್ಷರ ಜವಾಬ್ದಾರಿಯಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ ಎಂದು ಸುಪ್ರೀಂ ಕೋರ್ಟ್ ಸ್ಪಷ್ವವಾಗಿ ಹೇಳಿದೆ ತಾವು ಎತ್ತಿದ ಕ್ರಿಯಾಲೋಪಕ್ಕೆ ಸಂಬಂಧಿಸಿದಂತೆ ಸ್ವೀಕರ್ ನಿನ್ನೆಯೇ ರೂಲಿಂಗ್ ನೀಡಿದ್ದಾರೆ ಶಾಸಕರ ರಾಜೀನಾಮೆ ಕುರಿತು ಸಭಾಧ್ಯಕ್ಷರ ನಿರ್ಧಾರವೇ ಅಂತಿಮ ಎಂದು ಹೇಳಿದರು ಸಚಿವ ಕೃಷ್ಣಬೈರೇಗೌಡ ಮಾತನಾದಿ ಶಾಸಕರು ತಮ್ಮ ರಾಜಕೀಯ ಪಕ್ವದಿಂದ ದೂರ ಸರಿದಲ್ಲಿ ವಿಧಾನಸಭಾ ಸದಸ್ಯತ್ವದಿಂದ ಅನರ್ಹಗೊಳ್ಳುತ್ತಾರೆ ಎಂಬ ತೀರ್ಮಾನವನ್ನು ಈ ಹಿಂದೆ ವಿವಿಧ ರಾಜ್ಯಗಳ ಸ್ವೀಕರ್ ತೆಗೆದುಕೊಂಡಿದ್ದಾರೆ ಅಧಿಕಾರ ಉಳಿಸಿಕೊಳ್ಳಬೇಕೆಂಬುದು ನಮ್ಮ ಇಚ್ಚೆಯಲ್ಲ ಎಂದು ಹೇಳಿದರು ಈ ಹಂತದಲ್ಲಿ ಆಡಳಿತ ಹಾಗೂ ಪ್ರತಿಪಕ್ಷ ಸದಸ್ಯರ ನಡುವೆ ಸ್ವಲ್ಪ ಹೊತ್ತು ಮಾತಿನ ಚಕಮಕಿ ನಡೆಯಿತು ಪ್ರತಿಪಕ್ಷದ ನಾಯಕ ಬಿ ಎಸ್ ಯಡಿಯೂರಪ್ಪ ಮಧ್ಯೆ ಪ್ರವೇಶಿಸಿ ಮಾತನಾಡಿ ರಾಜೀನಾಮೆ ನೀಡಿರುವ ಶಾಸಕರನ್ನು ವಿಧಾನಸಭೆ ಅಧಿವೇಶನದಲ್ಲಿ ಪಾಲ್ಗೊಳ್ಳುವಂತೆ ಒತ್ತಾಯಿಸುವಂತಿಲ್ಲ ಎಂಬುದನ್ನು ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದ್ದು ನೀವುಗಳು ನೀಡುವ ವಿಪ್ ಅನ್ವಯಿಸುವುದಿಲ್ಲ ಎಂದು ಹೇಳಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಸಿದ್ದರಾಮಯ್ಯ ಶಾಸಕಾಂಗ ಪಕ್ಷದ ನಾಯಕನಾಗಿ ವಿಪ್ ನೀಡುವ ಅಧಿಕಾರ ತಮಗೆ ಇದೆ ಎಂದು ಸಮರ್ಥಿಸಿಕೊಂಡರು

ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಹೆಚ್

ಆರ್ ರಮೇಶ್ ಕುಮಾರ್ ನೀಡಿರುವ ಸೂಚನೆಯ ಪ್ರಭಾವ ವಿಧಾನ ಪರಿಷತ್ ಕಲಾಪದ ಮೇಲೂ ಬೀರಿತು

ಶಾಸಕರ ವಿಶ್ವಾಸ ಕಳೆದುಕೊಂಡಿರುವ ಮುಖ್ಯಮಂತ್ರಿ ಹೆಚ್

ಕುಮಾರಸ್ವಾಮಿ ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದಾಗ ಆದಳಿತ ಮತ್ತು ಪ್ರತಿಪಕ್ಷದ ಸದಸ್ಯರ ನಡುವೆ ಮಾತಿನ ಚಕಮಕಿ ಗದ್ದಲ ನಡೆದು ಕೆಲಾಪವನ್ನು ಮುಂದೂಡಲಾಯಿತು